ನ್ಯಾಷನಲ್ ಉರ್ದು ಶಾಲೆಯ ಗೋಡೆ ಕುಸಿದು ಮೂರು ಮಂದಿ ಸಾವನ್ನಪ್ಪಿ ಓರ್ವ ಗಾಯಗೊಂಡಿದ್ದಾನೆ

ಮುಂಬೈ ಮಹಾನಗರ ಈ ವರ್ಷದಲ್ಲಿ ಅತೀ ಹೆಚ್ಚಿನ ಮಳೆ ಬಿದ್ದಿದ್ದು ಎರಡು ದಶಕಗಳಲ್ಲಿ ಹೆಚ್ಚು ಮಳೆಯಾಗಿದೆ ಮಳೆಯಿಂದಾಗಿ ಕಳೆದ ಎರಡು ದಿನಗಳಿಂದ ರಸ್ತೆ ರೈಲು ಹಾಗೂ ವಿಮಾನ ಸಂಚಾರದಲ್ಲಿ ಆಡೆಚಣೆಯಾಗಿದೆ ಮಣೆಯ ಅಂಬೆಗಾವ್ನಲ್ಲಿ ಗೋಡೆ ಕುಸಿದ ಕಳೆದ ರಾತ್ರಿ ಆರು ಕಾರ್ಮಿಕರು ಸಾವನ್ನಪ್ಪಿ ಮೂರು ಮಂದಿ ಗಾಯಗೊಂಡಿದ್ದಾರೆ

ಲೋಕಸಭೆಯಲ್ಲಿ ಲಿಬಿತ ಹೇಳಿಕೆ ನೀಡಿದ ಮೀನುಗಾರಿಕೆ ಪಶುಸಂಗೋಪನಾ ಖಾತೆ ರಾಜ್ನ ಸಚಿವ ಪ್ರತಾಪ್ಚಂದ್ರ ಸಾರಂಗಿ ಈ ವಿಷಯ ತಿಳಿಸಿದ್ದು ಇದರಿಂದಾಗಿ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಮಾಡುವ ರೈತರಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆದಿರುವ ರೈತರು ಮೂರು ಲಕ್ಷ ರೂಪಾಯವರೆಗೂ ತಮ್ಮ ಅಗತ್ಯಕ್ಷೆ ಅನುಗುಣವಾಗಿ ದುಡಿಯುವ ಬಂಡವಾಳ ಪಡೆಯುವ ಸೌಲಭ್ಯ ಹೊಂದಿದ್ದಾರೆ

ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕ ಪ್ರಶ್ನೆಗೆ ಉತ್ತರಿಸಿದ ಕೃಷಿ ಮತ್ತು ರೈಸ ಕಲ್ಯಾಣ ಸಚಿವ ನರೇಂದ್ರಸಿಂಗ್ ತೋಮರ್ ಈ ವಿಷಯ ತಿಳಿಸಿದರು ಕಳೆದ ವರ್ಷ ಸೆಪ್ಲೆಂಬರ್ನಲ್ಲಿ ಅಂತರ ಸಚಿವಾಲಯದ ಸಮಿತಿ ರೈತರ ಆದಾಯ ದ್ವಿಗುಣ ಮಾಡುವ ಸಂಬಂಧ ವರದಿ ನೀಡಿದೆ ಹೊಸದಾಗಿ ರಜಿಸಲಾಗಿರುವ ಸಮಿತಿ ಕೃಷಿ ಮಾರುಕಟ್ಟೆ ಸುಧಾರಣೆ ರೈತರ ಬೆಲೆ ಬೆಂಬಲಿಸುವ ವ್ಹವಸ್ಟೆ ಉತ್ಪಾದನಾ ವೆಜ್ವ ಕಡಿಮೆ ಮಾಡುವುದು ಮಣ್ಣು ಆರೋಗ್ವ ಪನಿ ನೀರಾವರಿ ವ್ಯವಸ್ಥೆ ಬೆಳೆ ನಷ್ಷ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಗಮನಪರಿಸಲಿದೆ ಎಂದು ತಿಳಿಸಿದ್ದಾರೆ

ಸದಾನಂದಗೌಡ ಹೇಳಿದ್ದಾರೆ ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು ಒಡಿಶಾದ ತೆಲ್ಲರ್ ಆಂಧ್ರಪ್ರದೇಶದ ರಾಮಗುಂಡಂ ಗೋರಕ್ಮರನ ಭಾರತೀಯ ರಸಗೊಬ್ಲರ ಕಾರ್ಖಾನೆ ನಿಗಮ ಬಿಹಾರದ ಹಿಂದುಸ್ತಾನ್ ರಸಗೊಬ್ಲರ ಕಾರ್ಖಾನೆ ನಿಗಮ ಸೇರಿದಂತೆ ಐದು ಕಾರ್ಖಾನೆಗಳನ್ನು ಮನರುಜೀವನಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ

ಈಗಾಗಲೇ ಲೋಕಸಭೆಯಲ್ಲಿ ಈ ಮಸೂದೆ ಅಂಗೀಕಾರವಾಗಿದೆ ಹಾಲಿ ಇರುವ ಮಂಡಳಿಯ ಅವಧಿಯನ್ನು ಒಂದು ವರ್ಷದಿಂದ ಎರಡು ವರ್ಷಕ್ಕೆ ವಿಸ್ತರಿಸುವ ಮಸೂದೆ ಇದಾಗಿದೆ

ಚರ್ಚೆ ಸಂದರ್ಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ನ ಪಿ ಎಲ್ ಕುನಿಯಾ ಪೋಮಿಯೋಪತಿ ಮಂಡಳಿಯಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾತ ಮಾಡಿಕೊಡಲಾಗುತ್ತಿದ್ದು ಈ ಸಂಬಂಧ ಸೂಕ್ತ ಕಾನೂನು ತರುವ ಅಗತ್ವವಿದೆ ಅಲ್ಲದೆ ಹೋಮಿಯೋಪತಿ ಚಿಕಿತ್ಸೆ ಕೈಗೆಟುಕುವ ದರದಲ್ಲಿ ಜನರಿಗೆ ಸಿಗುವಂತೆ ಉತ್ತೇಜಿಸುವ ಅಗತ್ತವಿದೆ ಎಂದರು

ಮಸೂದೆಯನ್ನು ಸೆನೆಟರ್ ಜಾನ್ ಕೊರಿನ್ ಮಂಡಿಸಿದರು ಅದಕ್ಕೆ ಮತ್ತೊಬ್ಬ ಸೆನೆಟರ್ ಮಾರ್ಕ್ ವಾರ್ನರ್ ಬೆಂಬಲ ಸೂಚಿಸಿದರು ಉದ್ದೇಶಿತ ಮಸೂದೆಯನ್ನು ಕಳೆದ ವಾರವೇ ಅಲ್ಲಿನ ಸೆನೆಟ್ ಅಂಗೀಕರಿಸಲು ನಿರ್ಧರಿಸಿತ್ತು ಈ ಮಸೂದೆಯಿಂದಾಗಿ ಭಾರತ ಮತ್ತು ಅಮೆರಿಕ ನಡುವೆ ರಕ್ಷಣಾ ಸಹಕಾರ ಭಯೋತ್ತಾದನೆ ವಿರುದ್ಲ ಹೋರಾಟ ಸಾಗರ ಭದ್ರತೆ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ತರ ಸಹಕಾರಕ್ಕೆ ನೆರವಾಗಲಿದೆ

ಆ ವೈಕಿ ದೆಹಲಿ ಗುರ್ಗಾವ್ ಲೂಧಿಯಾನ ಚಂಡಿಗಢ ಮುಂಬೈ ಥಾಣೆ ವಲ್ಲದ್ ಮಣೆ ಪಳನಿ ಗಯಾ ಭೂಪಾಲ್ ಸೂರತ್ ಮತ್ತು ಕೋಲಾರದಲ್ಲಿ ಈ ದಾಳಿ ನಡೆದಿತ್ತು

ರಾಜ್ಸಭೆಯಲ್ಲಿ ಶೂನ್ಯವೇಳೆಯಲ್ಲಿ ಉತ್ತರಿಸಿದ ಸಾಮಾಜಿಕ ನ್ವಾಯ ಮತ್ತು ಸಬಲೀಕರಣ ಸಚಿವ ತಾವರ್ಚಂದ್ ಗೆಹ್ಲೋಟ್ ಈ ವಿಷಯದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವ ಅಧಿಕಾರ ಸಂಸತ್ತಿಗೆ ಎಂದು ಹೇಳಿದ್ದಾರೆ

ಈ ಮಸೂದೆಗೆ ಸಂಬಂಧಿಸಿದಂತೆ ಸೂಕ್ತ ವಿವರಣೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಶಾಮಪ್ರಸಾದ ಮುಖರ್ಜಿ ಅವರ ಜನ್ಲದಿನದ ಅಂಗವಾಗಿ ಮುಂದಿನ ಶನಿವಾರ ವಾರಣಾಸಿಯಿಂದ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ ಸಂಸತ್ಭವನದ ಗ್ರಂಥಾಲಯ ಕಟ್ಟಡದಲ್ಲಿ ನಡೆದ ಬಿಜೆಪಿ ಸಂಸದೀಯ ಮಂಡಳಿ ಸಭೆಯ ಬಳಿಕ ಸಂಸದೀಯ ವ್ಚವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು ದೇಶಾದ್ಯಂತ ನಡೆಯಲಿರುವ ಸದಸ್ಕತ್ವ ಅಭಿಯಾನದಲ್ಲಿ ಪಕ್ಷದ ಹಿರಿಯ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಅಭಿಯಾನದಲ್ಲಿ ಪಕ್ಷದ ಎಲ್ಲ ಮುಖಂಡರನ್ನು ಭಾಗಿದಾರರನ್ನಾಗಿ ಮಾಡಿಕೊಳ್ಳಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದು ಹೇಳಿದರು ಸಂಸತ್ತಿನ ಚರ್ಚೆಗಳಲ್ಲಿ ಪಕ್ಷದ ಪ್ರಶಿಯೊಬ್ಬರ ಸಂಸದರು ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಸದಸ್ಯತ್ವ ಅಭಿಯಾನದ ವೇಳೆ ಕೇಂದ್ರ ಸರ್ಕಾರದ ಸಾಧನೆಗಳು ಹಾಗೂ ಮುಂಗಡ ಪತ್ರದ ವಿಷಯಗಳನ್ನು ಸಂಸದರು ಆಯಾ ಕ್ಷೇತ್ರಗಳಲ್ಲಿ ಮಾಹಿತಿ ನೀಡಲಿದ್ದಾರೆ ಎಂದರು

ವಿಶ್ವಸಂಸ್ವೆಯಲ್ಲಿನ ಭಾರತದ ಉಪಖಾಯಂ ಪ್ರತಿನಿಧಿ ಕೆ ನಾಗರಾಜ ನಾಯ್ಡು ಈ ವಿಷಯ ತಿಳಿಸಿ ಭಾರತ ಸರ್ಕಾರ ಪಣಕಾಸು ನೆರವು ನೀಡಲು ಮುಂದಾಗಿದೆ ಎಂದು ತಿಳಿಸಿದ್ದಾರೆ

ಮೊದಲು ಟಾಸ್ ಗೆದ್ಲು ಬ್ನಾಟಿಂಗ್ ಆಯ್ಲುಕೊಂಡಿತ್ತು ಭಾರತ ತಂಡದಲ್ಲಿ ಎರಡು ಬದಲಾವಣೆ ಮಾಡಲಾಗಿದೆ ಕೇದಾರ್ ಜಾಧವ್ ಬದಲಿಗೆ ದಿನೇಶ್ ಕಾರ್ತಿಕ್ ಕುಲದೀಪ್ ಯಾದವ್ ಬದಲಿಗೆ ಭುವನೇಶ್ವರ್ ಕುಮಾರ್ ಅವರಿಗೆ ಸ್ವಾನ ನೀಡಲಾಗಿದೆ ಬಾಂಗ್ಲಾದೇಶ ಪರ ಮಪಮದುಲ್ಲ ಬದಲು ಸಭ್ಗೀರ್ ಪಮಾನ್ಗೆ ಅವಕಾಶ ನೀಡಲಾಗಿದೆ ಪತ್ತು ತಂಡಗಳ ಅಂಕಪಟ್ಟಿಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ

ಬಾಂಗ್ಲಾದೇಶದ ಪಂದ್ಯವನ್ನು ಇಂದು ಜಯಗಳಿಸಿದರೆ ವಿರಾಟ್ ಕೋಹ್ಲಿ ನೇತೃತ್ವದ ತಂಡ ಸೆಮಿಫೈನಲ್ ಸ್ವಾನವನ್ನು ಭದ್ರತಪಡಿಸಿಕೊಳ್ಳಲಿದೆ ಹಾಲಿ ಚಾಂಪಿಯನ್ ಆಸ್ನೇಲಿಯಾ ಈಗಾಗಲೇ ಸೆಮಿಫ್ನೆನಲ್ ತಲುಪಿದ ಏಕ್ಕೆಕ ತಂಡವಾಗಿದೆ ಬಾಂಗ್ಲಾದೇಶ ಏಳನೇ ಸ್ಥಾನದಲ್ಲಿದೆ ಏಳು ಪಂದ್ಯಗಳಿಂದ ಒಟ್ಟಾರೆ ಏಳು ಅಂಕ ಗಳಿಸಿದೆ